ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಬೆಸೆಯುವ ಸೂತ್ರ ಶ್ರೀರಾಮನ ಅದ್ಭುತ ವ್ಯಕ್ತಿತ್ನ ಯುಗ ಯುಗಗಳಿಗೆ ಪ್ರೇರಣಾದಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಕೈಗೊಳ್ಳುವಂತೆ ಮುಖ್ಯಮಂತಿ ಬಿ ಎಸ್ ಯಡಿಯೂರಪ್ಪ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ನಿಗೂಢ ಸಾವು ಪ್ರಕರಣ ಸಿಬಿಐಗೆ ವಹಿಸಿದ ಹಿ ಕೇಂದ್ರ ಸರ್ಕಾರ

ಶ್ರೀರಾಮನ ಅದ್ಬುತ ವ್ಯಕ್ತಿತ್ವ ಯುಗಯುಗಗಳಿಗೆ ಪ್ರೇರಣಾದಾಯಕವಾಗಿದೆ ರಾಮ ಎನ್ನುವುದು ಭಾರತದ ಶಕ್ತಿ ಭಾರತದ ಮರ್ಯಾದೆ ಆತನ ಜನ್ನಭೂಮಿಯಲ್ಲಿ ಭವ್ನ ಮಂದಿರ ನಿರ್ಮಾಣದ ಕನಸು ನನಸಾಗಿರುವುದು ಭಾರತದ ಸಂಕಲ್ಸ ಶಕ್ತಿ ಸಾಬೀತುಪದಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ ಮೋದಿ ಹೇಳಿದ್ದಾರೆ ಅವರು ಉತ್ತರ ಪ್ರದೇಶದ ಅಯೋಧ್ವೆಯಲ್ಲಿ ನಿನ್ನೆ ಬಹುನಿರೀಕ್ಷಿತ ಶ್ರೀರಾಮ ಜನ್ಮಭೂಮಿ ಮಂದಿರದ ಭೂಮಿಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ಭಾರತೀಯರ ಈ ಸಂಕಲ್ಪ ಶಕ್ತಿ ದೇಶವನ್ನು ಮುನ್ನಡೆಸುವ ಬಗ್ಗೆ ತಮಗೆ ವಿಶ್ವಾಸವಿದೆ ಎಂದರು ಸರ್ವೋತ್ತಮ ಮಾನವೀಯ ಗುಣಗಳ ಸ್ವರೂಪವಾದ ರಾಮ ಎನ್ನುವ ವ್ಯಕ್ತಿತ್ವ ಎಲ್ಲಾ ಮನಸ್ಸುಗಳ ಆಳದಲ್ಲಿ ಹುದುಗಿರುವ ಮಾನವೀಯತೆಯ ಮೂಲ ಭಾವನೆಯಾಗಿದೆ ರಾಮನ ಜೀವನ ಕಥೆಯಾದ ರಾಮಾಯಣ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಹಲವು ದೇಶಗಳಲ್ಲಿ ಮಾನವ ಕುಲದ ಉದ್ದಾರಕ್ಕೆ ದಾರಿ ದೀಪವಾಗಿದೆ ಎಂದು ಪ್ರಧಾನಮಂತ್ರಿ ಬಣ್ಣಿಸಿದರು ದೇಶದ ಸ್ವಾತಂತ್ರ್ಕ್ಕಾಗಿ ನಡೆದ ಸಂಘರ್ಷಗಳು ಆಂದೋಲನಗಳಂತೆಯೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೂ ಸಂಘರ್ಷಗಳು ಆಂದೋಲನಗಳು ನಡೆಯಬೇಕಾಯಿತು ಶ್ರೀರಾಮ ಜನ್ಮಭೂಮಿ ಮಂದಿರ ಭಾರತದ ರಾಷ್ಟೀಯ ಮಂದಿರ ಇದು ಕೋಟ್ಯಾಂತರ ಭಾರತೀಯರ ಸಾಮೂಹಿಕ ಸಂಕಲ್ಪದ ಪ್ರತೀಕವಾಗಿದೆ ಎಂದು ಪ್ರಧಾನಮಂತ್ರಿ ಮೋದಿ ಹೇಳಿದರು ಅಯೋಧ್ನೆಯಲ್ಲಿ ನಿರ್ಮಾಣವಾಗಲಿರುವ ಭವ್ಯ ಮಂದಿರ ಭಾರತೀಯ ಸಂಸ್ಸ್ನತಿಯ ದ್ಯೋತಕವಾಗಲಿದೆ ಮಂದಿರದ ಭೂಮಿಪೂಜೆಯ ಕ್ಷಣಗಳು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಲಿವೆ ಸಮಸ್ತ ಭಾರತೀಯರಲ್ಲಿ ರೋಮಾಂಚನದೊಂದಿಗೆ ಧನ್ಯತೆಯ ಭಾವವನ್ನು ಮೂಡಿಸಿವೆ ಎಂದು ನರೇಂದ್ರ ಮೋದಿ ಭಾವುಕರಾಗಿ ನುಡಿದರು ದೇಶದೆಲ್ಲೆಡೆಯಿಂದ ವಿಶೇಷವಾಗಿ ಆಮಂತ್ರಿಸಿದ್ದ ಹಲವು ಧರ್ಮಗಳ ಸಂತರು ಪೀಠಾಧಿಪತಿಗಳು ಧರ್ಮಾಧಿಕಾರಿಗಳು ನೇರವಾಗಿ ಸಾಕ್ಷಿಯಾದರೆ ದೂರದರ್ಶನದ ನೇರ ಪ್ರಸಾರದ ಮೂಲಕ ವಿಶ್ವಾದ್ಯಂತ ಕೋಣ್ಯಾಂತರ ಜನರು ಈ ಕಾರ್ಯಕ್ರಮವನ್ನು ಕಣ್ತಂಬಿಕೊಂಡರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಮ್ಮ ಟ್ವಿಟ್ ಸಂದೇಶದಲ್ಲಿ ರಾಮಮಂದಿರ ನಿರ್ಮಾಣ ಕಾರ್ ಆರಂಭವಾಗಿರುವುದು ದೇಶದ ಹಾಗೂ ವಿದೇಶದ ಜನತೆಗೆ ಸಂತೋಷವನ್ನು ಉಂಟು ಮಾಡಿದೆ ಎಂದು ಹೇಳಿದ್ದಾರೆ

ಈ ಅಭಿಯಾನದದಿ ಹೆಚ್ಚಿನ ಸಂಖ್ಯೆಯ ಸ್ಸತ್ತುಗಳನ್ನು ಸ್ಪಷ್ಟಿಸಲಾಗಿದೆ

ಎಸ್ ಯಡಿಯೂರಪ್ಪ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಮಳೆಯ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ತೆಗೆದುಕೊಳ್ಳುವುದು ಸೇರಿದಂತೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತೆ ಅವರು ಸೂಚನೆ ನೀಡಿದ್ದಾರೆ

ಎಸ್ ಯಡಿಯೂರಪ್ಪ ಮಳಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು

ಕರ್ನಾಟಕದ ವಿವಿಧೆಡೆ ಉತ್ತಮ ಮಳೆಯಾಗುತ್ತಿರುವುದರಿಂದ ಹಲವೆಡೆ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಕರಾವಳಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮಲೆನಾಡು ಮತ್ತು ಉತ್ತರ ಕರ್ನಾಟಕದಲ್ಲೂ ವ್ಯಾಪಕ ಮಳೆಯಾಗುತ್ತಿದೆ ಮಲೆನಾಡಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಚಾರ್ಮುದಿ ಫಾಟ್ನಲ್ಲಿ ಗುಡ್ಡ ಕುಸಿದು ವಾಹನ ಸಂಚಾರ ಸ್ಥಗಿತಗೊಂಡಿದೆ

ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಕೇಂದ್ರಕ್ನೆ ಪತ್ರ ಬರೆದಿದ್ದರು

ಸುಶಾಂತ್ ಸಿಂಗ್ ರಜಪೂತ್ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಆದೇಶ ನೀಡುವಂತೆ ಬಿಹಾರ ಸರ್ಕಾರ ಮಾಡಿದ ಮನವಿಯನ್ನು ಅಂಗೀಕರಿಸಿದೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಸಿಬಿಐ ವಕ್ತಾರರು ಪ್ರಕರಣದ ತನಿಖೆ ನಡೆಸಲು ಸಂಸ್ತೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ